ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಭಾಗವಹಿಸಿದ್ದರು

ಸಾಲ ಯೋಜನೆ ಹೆಚ್ಚಿನ ದ್ರವ್ಯತೆ ನೇರ ನಗದು ವರ್ಗಾವಣೆ ಉದ್ಯೋಗ ಖಾತ್ರಿ ಯೋಜನೆಗಳಂತಹ ಕಾರ್ಯಕ್ರಮದ ಮೂಲಕ ಭಾರತ ಯಾವ ರೀತಿಯಲ್ಲಿ ಸಮತೋಲನ ಸಾಧಿಸಿದೆ ಎಂಬುದರ ಕುರಿತು ಹಣಕಾಸು ಸಚಿವರು ಸಭೆಗೆ ಮಾಹಿತಿ ನೀಡಿದರು ಹೆಡ್ ಸ್ಥಳೀಯವಾಗಿ ಅಭಿವೃದ್ದಿಪಡಿಸಿರುವ ಕೊರೊನಾ ಲಸಿಕೆಯ ಮಾನವ ಪ್ರಯೋಗಗಳನ್ನು ಪ್ರಾರಂಭಿಸಲಾಗಿದ್ದು

ಕಳೆದ ಹಲವು ತಿಂಗಳುಗಳಿಂದ ಲಸಿಕೆ ಅಭಿವೃದ್ದಿ ಪಡಿಸುವ ಪ್ರಯತ್ನ ಮುಂದುವರೆದಿದ್ದು ಈ ನಿಟ್ಟನಲ್ಲಿ ಸಕಾರಾತ್ಮಕ ಬೆಳವಣಿಗೆ ಕಂಡು ಬಂದಿದೆ ಶೀಘುದಲ್ಲಿ ಭಾರತ ಈ ಸಾಂಕ್ರಾಮಿಕ ರೋಗದ ಸಂಪೂರ್ಣ ನಿರ್ಮೂಲನೆಗೆ ಅರ್ಹವಾಗಲಿದೆ ಎಂದು ಹೇಳಿದರು

ಯಾವುದೇ ಅಡ್ಡ ಪರಿಣಾಮ ಉಂಟಾಗುವುದಿಲ್ಲ ಎಂದು ಪ್ರಾರಂಭಿಕ ಹಂತದಲ್ಲಿ ಕಂಡು ಬಂದಿದೆ ಭಾರತೀಯ ವೈದ್ಯಕೀಯ ಸಂಶೋಧನಾ ಸಂಸ್ಥೆ ಐಸಿಎಂಆರ್ ವಿಜ್ಞಾನಿಗಳು ಸಹ ಪರೀಕ್ಷೆಯ ಪ್ರತಿಯೊಂದು ಅಂಕಿ ಅಂಶದ ಮೇಲೆ ನಿಗಾ ವಹಿಸಿದ್ಗಾರೆ ಎಂದು ಡಾ ಹರ್ಷವರ್ಧನ ತಿಳಿಸಿದರು ತೆರಿಗೆದಾರರ ಅನುಕೂಲಕ್ನಾಗಿ ಆದಾಯ ತೆರಿಗೆ ಇಲಾಖೆಯು ಸ್ವಯಂಪ್ರೇರಿತವಾಗಿ ಆದಾಯ ತೆರಿಗೆಯನ್ನು ಅನುಸರಿಸುವ ಕುರಿತು ಇ ಅಭಿಯಾನವನ್ನು ನಾಳೆಯಿಂದ ಪ್ರಾರಂಭಿಸಲಿದೆ

ತೆರಿಗೆ ಪಾವತಿದಾರರು ಆದಾಯ ತೆರಿಗೆ ಇಲಾಖೆಯಲ್ಲಿ ಲಭ್ಯವಿರುವ ತೆರಿಗೆ ಮತ್ತು ಹಣಕಾಸಿನ ವಹಿವಾಟನ ಮಾಹಿತಿಯನ್ನು ಆನ್ಲೈನ್ನಲ್ಲಿ ಮೌಲ್ಮೀಕರಿಸಲು ಮತ್ತು ಸ್ವಯಂಪ್ರೇರಿತ ಅನುಸರಣೆಯನ್ನು ಉತ್ತೇಜಿಸುವುದು ಇ ಅಭಿಯಾನದ ಉದ್ದೇಶವಾಗಿದೆ

ಈ ಹೊಸ ನಮೂನೆಯಲ್ಲಿ ತೆರಿಗೆದಾರರಿಗೆ ವಿವಿಧ ಮಾದರಿಯ ಹಣಕಾಸು ವಹಿವಾಟಗೆ ಸಂಬಂಧಿಸಿದಂತೆ ಹೆಚ್ಚುವರಿ ಮಾಹಿತಿಯನ್ನು ಸಲ್ಲಿಸಲು ಅವಕಾಶ ಕಲ್ಪಿಸಲಾಗಿದೆ ಇ ಫೈಲಿಂಗ್ ರಿಟರ್ನ್ನ್ ಸುಗಮಗೊಳಸುವ ತೆರಿಗೆ ಪಾವತಿಯಲ್ಲಿ ಜವಾಬ್ದಾರಿತನ ತರುವ ಸ್ವಯಂ ಪ್ರೇರಿತವಾಗಿ ಹೆಚ್ಚುವರಿ ಮಾಹಿತಿಯನ್ನು ದಾಖಲಿಸಲು ಅನುವು ಮಾಡಿಕೊಡಲಾಗಿದೆ ತೆರಿಗೆ ಪಾವತಿಯ ಎಸ್ ಎಫ್

ವಿಧಾನದಿಂದ ಆದಾಯ ತೆರಿಗೆ ರಿಟರ್ನ್ನ್ ಸಲ್ಲಿಕೆಗೆ ಸಹಕಾರಿಯಾಗಲಿದೆ

ರಾಷ್ಷೀಯ ಆಹಾರ ಭದ್ರತಾ ಕಾಯ್ದೆಯಡಿ ಈ ಕಾರ್ಯಕ್ರಮವನ್ನು ಜಾರಿಗೊಳಿಸಲಾಗಿದೆ

ಇದಲ್ಲದೆ ಕೇಂದ್ರಾಡಳಿತ ಪ್ರದೇಶ ಜಮ್ಮು ಕಾಶ್ಮೀರ ಮಣಿಪುರ ನಾಗಲ್ಬಾಂಡ್ ಉತ್ತರಖಂಡ್ ರಾಜ್ಜಗಳಲ್ಲಿ ಪ್ರಾಯೋಗಿಕವಾಗಿ ಯೋಜನೆಯನ್ನು ಅನುಷ್ಠಾನಕ್ಕೆ ತರಲಾಗಿದೆ ಮುಂದಿನ ಮಾರ್ಚ್ ವೇಳೆಗೆ ಎಲ್ಲಾ ರಾಜ್ಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಈ ಕಾರ್ಯಕ್ರಮವನ್ನು ಜಾರಿಗೆ ತರುವ ಗುರಿ ಹೊಂದಲಾಗಿದೆ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ ಈ ಯೋಜನೆಯಿಂದ ದೇಶದ ಯಾವುದೇ ಪಡಿತರ ಅಂಗಡಿಗಳಿಂದ ತನ್ನ ಪಾಲಿನ ಆಹಾರ ಧಾನ್ಯ ಪಡೆಯಲು ಪಡಿತರದಾರರಿಗೆ ಅನುಕೂಲವಾಗಲಿದೆ ಹೆಡ್ ಅಯೋಧ್ವೆಯಲ್ಲಿ ಪ್ರಸ್ತಾಪಿತ ರಾಮ ಮಂದಿರ ನಿರ್ಮಾಣಕ್ಕೆ ಶ್ರೀರಾಮ ಜನ್ಮ ಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ದಿನಾಂಕವನ್ನು ಅಂತಿಮಗೊಳಿಸಿದೆ

ಅಯೋಧ್ವೆಯಲ್ಲಿ ನಿನ್ನೆ ನಡೆದ ಟ್ರಸ್ಟ್ನ ಮೊದಲ ಸಭೆಯಲ್ಲಿ ದೇವಾಲಯದ ಶಿಲಾನ್ಲಾಸ ನೆರವೇರಿಸಲು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಆಹ್ವಾನ ನೀಡಲು ನಿರ್ಧರಿಸಲಾಗಿದ್ದು ಶೀಘದಲ್ಲೇ ಪ್ರಧಾನ ಮಂತ್ರಿ ಅವರ ಕಾರ್ಯಾಲಯದಿಂದ ಖಚಿತವಾಗುವ ದಿನಾಂಕವನ್ನು ಪ್ರಕಟಸಲಾಗುವುದು ಎಂದು ಹೇಳಿದೆ

ರಾಜ್ಲದ ವ್ಯೆದ್ವಕೀಯ ಶಿಕ್ಷಣ ಸಚಿವ ಡಾ ಕೆ ಸುಧಾಕರ್ ನಿನ್ನೆ ಈ ಕುರಿತು ಮಾಹಿತಿ ನೀಡಿ ಕೋವಿಡ್ ಮತ್ತು ಕೋವಿಡ್ ರಹಿತ ರೋಗಿಗಳ ಚಿಕಿತ್ಸೆಗೆ ನಿರಾಕರಿಸುವ ಖಾಸಗಿ ಆಸ್ಪತ್ರೆಗಳ ವಿರುದ್ದ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದರು ಬಾಸಗಿ ಆಸ್ಪತ್ರೆಗಳ ವ್ಲವಸ್ಥಾಪಕರುಗಳ ಜೊತೆಗೆ ನಡೆದ ಸಭೆಯಲ್ಲಿ ಮುಖ್ಯಮಂತ್ರಿ ಬಿ ಎಸ್

ಟಿ

ಆರ್

ದೇಶದಲ್ಲಿ ಕೊರೊನಾ ಸೋಂಕಿನಿಂದ ಗುಣಮುಖರಾದವರ ಸಂಖ್ಯೆ ಆರೂವರೆ ಲಕ್ಷದ ಗಡಿ ದಾಟದೆ

ನಿಯೋಜಿತ ಕೋವಿಡ್ ಸಂರಕ್ಷಣಾ ಕೇಂದ್ರಗಳಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ

ರಾಷ್ಷೀಯ ರೋಗ ನಿಯಂತ್ರಣ ಕೇಂದ್ರದ ನಿರ್ದೇಶಕ ಡಾ

ಸಿಂಗ್ ಮತ್ತು ನವದೆಹಲಿಯ ಏಮ್ಸ್ ನ ಔಷಧೀಯ ವಿಭಾಗದ ಪ್ರೋಫೆಸರ್ ನೀರಜ್ ನಿಶ್ವಲ್ ತಂಡದಲ್ಲಿದ್ದಾರೆ ಬಿಹಾರದಲ್ಲಿ ಪರಿಸ್ಥಿತಿ ಬಗ್ಗೆ ಕೇಂದ್ರ ನಿಗಾ ವಹಿಸಿದ್ದು ರಾಜ್ಯ ಹಾಗೂ ಕೇಂದ್ರ ಜಂಟಿಯಾಗಿ ಬಿಹಾರದಲ್ಲಿ ಕೊರೊನಾ ಹರಡುವಿಕೆ ನಿಯಂತ್ರಣಕ್ಕೆ ಸಾಧ್ಯವಿರುವ ಎಲ್ಲ ಕ್ರಮಗಳನ್ನು ಕೈಗೊಳ್ಳುತ್ತಿದೆ ಎಂದು ಆರೋಗ್ಕ ಮತ್ತು ಕುಟುಂಬ ಕಲ್ಲಾಣ ಇಲಾಖೆ ರಾಜ್ಯ ಸಚಿವ ಅಶ್ವಿನ್ ಕುಮಾರ್ ಚೌಬೆ ಹೇಳಿದ್ದಾರೆ